ಶ್ರೀರಾಮುಲು

ಸದಾನಂದಗೌಡ

ಶ್ರೀರಾಮುಲು ಹೇಳಿದ್ದಾರೆ ಬೆಂಗಳೂರಿನಲ್ಲಿಂದು ಸಿಸ್ಕೋ ಸಂಸ್ಥೆಯಿಂದ ಅಭಿವೃದ್ದಿಪಡಿಸಿದ ಟೆಲಿ ಮೆಡಿಸನ್ ವ್ಯವಸ್ಥೆಯ ಟೆಲಿಕಾರ್ಡ್ಗೆ ರಿಮೊಟ್ ಮೂಲಕ ಚಾಲನೆ ನೀಡಿ ಮಾತನಾಡಿದ ಅವರು ಸೋಂಕಿತರ ಸಂಖ್ಯೆ ಹೆಚ್ಚಾಗುತ್ತಿರುವುದರಿಂದ ಪ್ಲಾಸ್ತಾ ಚಿಕಿತ್ವೆಯನ್ನು ಮತ್ತಪ್ಪು ಪರಿಣಾಮಕಾರಿಯಾಗಿ ಬಳಸಲು ಉದ್ನೇತಿಸಲಾಗಿದೆ ಎಂದರು ಸೋಂಕಿತರಿಗೆ ಎಲ್ಲೆಡೆ ಚಿಕಿತ್ತೆ ನೀಡುವ ಉದ್ಗೇತದಿಂದ ಟೆಲಿ ಮೆಡಿಸನ್ಗೆ ಆದ್ಯತೆ ನೀಡಲಾಗುತ್ತಿದೆ ಟೆಲಿ ಮೆಡಿಸನ್ ವ್ಯವಸ್ಥೆಯಿಂದ ವೈದ್ಯರು ದೂರದ ಪ್ರದೇಶಗಳಲ್ಲಿರುವವರಿಗೆ ಚಿಕಿತ್ಸೆ ನೀಡಲು ಸಹಕಾರಿಯಾಗಲಿದೆ ಎಲ್ಲಾ ಆಸ್ಪತ್ರೆಗಳಲ್ಲೂ ಟೆಲಿ ಮೆಡಿಸನ್ ಸೇವೆಗೆ ಆದ್ಯತೆ ನೀಡಲಾಗುವುದು ಬೆಂಗಳೂರಿನಲ್ಲಿ ವಿಕ್ಟೋರಿಯಾ ಮತ್ತು ಕೆ

ಜನರಲ್ ಆಸ್ಪತ್ರೆಗಳಲ್ಲಿ ಮಾತ್ರ ಈ ವ್ಯವಸ್ಥೆ ಜಾರಿಯಲ್ಲಿದೆ ಎಂದರು ಯಾದಗಿರಿಯಲ್ಲಿ ಕೊರೊನಾ ಸೋಂಕಿನಿಂದ ಮೃತಪಟ್ಟ ವ್ಯಕ್ತಿಯೊಬ್ಬರ ಪಾರ್ಥಿವ ಶರೀರವನ್ನು ಎಳೆದು ಅಂತ್ಯಸಂಸ್ಕಾರ ಮಾಡಿದ ಅಮಾನವೀಯ ಫಟನೆಯಾಗಿದ್ದು ಅಂತ್ಯಸಂಸ್ಕಾರ ಮಾಡಿದ ವ್ಯಕ್ತಿಗೆ ನೋಟಿಸ್ ನೀಡಲಾಗಿದೆ ಬಳ್ಳಾರಿಯಲ್ಲಿ ಇದೇ ರೀತಿ ದುರ್ವರ್ತನೆ ತೋರಿದವರನ್ನು ಅಮಾನತು ಮಾಡಲಾಗಿದೆ ಎಂದು ಸ್ಪಷ್ಟಪಡಿಸಿದರು

ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕೊರೊನಾ ಸೋಂಕಿನಿಂದ ಮೃತಪಟ್ಟವರ ಪಾರ್ಥಿವ ಶರೀರವನ್ನು ಅಮಾನವೀಯವಾಗಿ ಸೋಡುವುದು ಮನುಷ್ಕತ್ವ ಅಲ್ಲ ಇಂತಹ ಫಟನೆಯನ್ನು ಸರ್ಕಾರ ಖಂಡಿಸುತ್ತದೆ ಮತ್ತೆ ಇಂತಪ ಪರಿಸ್ಥಿತಿ ಮರುಕಳಿಸದಂತೆ ನೋಡಿಕೊಳ್ಳಲಾಗುವುದು ಬಳ್ಳಾರಿಯ ಘಟನೆ ಬಗ್ಗೆ ತಕ್ಷಣ ತ್ರಮ ವಹಿಸಲಾಗಿದೆ ಎಂದರು ರೋಗದ ಲಕ್ಷಣ ಇರುವವರು ಮತ್ತು ಲಕ್ಷಣ ಇಲ್ಲದವರಿಗೂ ಸೋಂಕು ಇರುತ್ತದೆ ಅವರಿಗೆ ಯಾವುದೇ ರೋಗ ಲಕ್ಷಣ ಇರುವುದಿಲ್ಲ ಅಂತಹವರನ್ನು ಎ ಕ್ಯಾಟಗರಿ ಎಂದು ಪರಿಗಣಿಸಲು ತೀರ್ಮಾನಿಸಲಾಗಿದೆ ಮೈಲ್ಡ್ ಮತ್ತು ಎ ಸಿಂಟಂಮ್ಸ್ ಇರುವವರಿಗೆ ಮನೆಯಲ್ಲಿ ಚಿಕಿತ್ಸೆ ಕೊಡುವ ಬಗ್ಗೆ ತಜ್ಞರು ಸಲಹೆ ನೀಡಿದ್ದಾರೆ ಎಂದರು

ಸೋಂಕು ನಿಯಂತ್ರಣಕ್ಕೆ ಯಾವುದೇ ಹಣಕಾಸಿನ ಕೊರತೆ ಇಲ್ಲ ವಾರ್ಡ್ಗಳನ್ನು ಸಿದ್ದಪಡಿಸಿ ಅಗತ್ಯ ಸೌಲಭ್ಧಗಳನ್ನು ಒದಗಿಸಲು ಅಧಿಕಾರಿಗಳು ಮುಂದಾಗಬೇಕು ಯಾವುದೇ ಕಾರಣಕ್ಕೂ ಸೋಂಕು ಸಮುದಾಯಕ್ಕೆ ಪರಡದಂತೆ ಮುನ್ನೆಚ್ಚರಿಕೆ ವಹಿಸಬೇಕು ಎಂದು ಅವರು ಹೇಳಿದರು

ಜಗದೀಶ್ ಹೇಳಿದ್ದಾರೆ ಮೂವರು ರೋಗಿಗಳು ಚೇತರಿಸಿಕೊಂಡಿದ್ದು ನಾಲ್ವರನ್ನು ತುರ್ತು ನಿಗಾಘಟಕದಲ್ಲಿ ಇಡಲಾಗಿದೆ ಕೊರೊನಾ ಸೋಂಕು ಲಕ್ಷಣ ಕಂಡು ಬಂದಲ್ಲಿ ತಪಾಸಣೆ ಮಾಡಿಸಿಕೊಳ್ಳಬೇಕು ಎಂದು ಸಾರ್ವಜನಿಕರಲ್ಲಿ ಮನವಿ ಮಾಡಿದರು

ಸುಂದರೇಶ್ ಬಾಬು ಹೇಳಿದ್ದಾರೆ ಜೆಲ್ಲೆಯಲ್ಲಿ ಇದುವರೆಗೆ ನಾಲ್ವರು ಮೃತಪಟ್ಟದ್ದಾರೆ ಕೊಪ್ಪಳ ಜಿಲ್ಲೆಯಲ್ಲಿ ಕೊರೊನಾದಿಂದ ಓರ್ವ ಸಾವಿಗೀಡಾಗಿದ್ದಾರೆ ಎಂದು ಜಿಲ್ಲಾಧಿಕಾರಿ ಎಸ್ ವಿಕಾಸ್ ಕಿಶೋರ್ ತಿಳಿಸಿದ್ದಾರೆ ಹೊರ ರಾಜ್ಯದಿಂದ ಆಗಮಿಸಿದ ವಲಸೆಗಾರರು ಕ್ವಾರಂಟೀನ್ ಉಲ್ಲಂಘಿಸಿದ ಹಿನ್ನೆಲೆಯಲ್ಲಿ ಮೂವರ ವಿರುದ್ದ ಪ್ರಕರಣ ದಾಖಲಿಸಲಾಗಿದೆ ಎಂದು ಯಾದಗಿರಿ ಅಪರ ಜಿಲ್ಲಾಧಿಕಾರಿ ಪ್ರಕಾಶ್ ಜಿ ರಜಪೂತ್ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಸರ್ವೋಚ್ಲ ನ್ನಾಯಾಲಯದ ಆದೇಶದನ್ನಯ ಲಾಕ್ಡೌನ್ದಿಂದಾಗಿ ಕಲಬುರಗಿ ಜಿಲ್ಲೆಯಲ್ಲಿ ಸಿಲುಕಿಕೊಂಡ ಅನ್ನ ರಾಜ್ಯದ ನಿವಾಸಿಗಳು ತಮ್ಮ ತವರು ರಾಜ್ಯಕ್ಷೆ ಹೋಗಲು ಕಲಬುರಗಿ ನಗರದಲ್ಲಿ ನಿಗದಿತ ಅವಧಿಗೆ ಸ್ಮಾಪಿಸಲಾಗಿದ್ದ ಮಸ್ಸಿಂಗ್ ಕೇಂದ್ರದ ಕಾರ್ಯನಿರ್ವಹಣೆಯನ್ನು ವಿಸ್ತರಿಸಲಾಗಿದೆ ಎಂದು ಕಲಬುರಗಿ ಜಿಲ್ಲಾಧಿಕಾರಿ ಶರತ್ ಬಿ ತಿಳಿಸಿದ್ದಾರೆ ಮೈಸೂರಿನ ಎಚ್ ಡಿ ಕೋಟೆಯಲ್ಲಿ ಪೋಲಿಸರಿಗೆ ಕೊರೊನಾ ಸೋಂಕು ದೃಢಪಟ್ಟ ಹಿನ್ನೆಲೆಯಲ್ಲಿ ಎಚ್ ಡಿ ಕೋಟೆ ಪಟ್ಟಣದಲ್ಲಿ ದಿಷಧಿ ಸಿಂಪಡಣೆ ಮಾಡಲಾಗಿದ್ದು ಎರಡು ದಿನಗಳ ಕಾಲ ಸ್ವಯಂ ಶ್ರೇರಿತವಾಗಿ ಅಂಗಡಿ ಮುಂಗಟ್ಟು ಬಂದ್ ಮಾಡಲು ತೀರ್ಮಾನಿಸಲಾಗಿದೆ

ಈ ಅವಧಿಯಲ್ಲಿ ಈ ಸಂಕೀರ್ಣದಲ್ಲಿರುವ ಜೆಲ್ಲಾ ಉಸ್ತುವಾರಿ ಸಚಿವರ ಕಚೇರಿ ಸಂಸದರ ಕಚೇರಿ ಸೇರಿದಂತೆ ಎಲ್ಲ ಕಚೇರಿಗಳನ್ನು ಸಂಪೂರ್ಣ ಸ್ಥಾನಿಟೈಸ್ ಮಾಡಲಾಗುವುದು ಎಂದು ಜಿಲ್ಲಾಧಿಕಾರಿ ಸಿಂಧೂ ಬಿ ರೂಪೇಶ್ ತಿಳಿಸಿದ್ದಾರೆ ಕೊರೊನಾ ಸಂಕಷ್ಷದಲ್ಲೂ ಬಡ್ಡಿರಹಿತ ಸಾಲ ನೀಡಿ ಆರ್ಥಿಕ ಶಕ್ತಿ ತುಂಬುತ್ತಿರುವ ಡಿಸಿಸಿ ಬ್ಯಾಂಕ್ ದೈವ ಸಮಾನ ಅದನ್ನು ಉಳಿಸಿ ಬೆಳೆಸುವ ಹೊಣೆಗಾರಿಕೆ ರೈತರು ಮತ್ತು ಮಹಿಳೆಯರದ್ದಾಗಿದೆ ಎಂದು ಶಾಸಕ ಕೈತ್ರೀನಿವಾಸಗೌಡ ಹೇಳಿದ್ದಾರೆ ಕೋಲಾರ ತಾಲೂಕಿನ ಮಧ್ದೇರಿಯಲ್ಲಿ ಸಾಲ ವಿತರಣೆ ಮಾಡಿ ಅವರು ಈ ಸಲಹೆ ನೀಡಿದ್ದಾರೆ

ಸದಾನಂದ ಗೌಡ ತಮ್ಮ ಧನ್ದವಾದ ಸಲ್ಲಿಸಿದ್ದಾರೆ ಅಲ್ಲದೆ ರಸಗೊಬ್ಬರಗಳ ಇಲಾಖೆಯ ಅಧಿಕಾರಿಗಳನ್ನೂ ಸಚಿವರು ಅಭಿನಂದಿಸಿದ್ದಾರೆ ಈವರೆಗೆ ಒಂದೇ ದಿನದಲ್ಲಿ ಈ ಪ್ರಮಾಣದಲ್ಲಿ ರಸಗೊಬ್ಬರವನ್ನು ರೈಲುಗಳಲ್ಲಿ ಸಾಗಾಣಿಕೆ ಮಾಡಿರುವುದು ದಾಖಲೆಯಾಗಿದೆ ಎಂದು ಸಚಿವರು ಹೇಳಿದ್ದಾರೆ

ಇದು ಕೂಡ ಜೂನ್ ತಿಂಗಳಲ್ಲಿ ರಸಗೊಬ್ಬರಗಳ ಸಾಗಾಣಿಕೆಯಲ್ಲಿ ಒಂದು ಐತಿಹಾಸಿಕ ದಾಖಲೆಯಾಗಿದೆ ಎಂದು ಸಚಿವರು ಹೇಳಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರ ನಾಯಕತ್ವದ ಕೇಂದ್ರ ಸರ್ಕಾರ ರೈತರಿಗೆ ಸೂಕ್ತ ಸಮಯದಲ್ಲಿ ಅಗ್ಗದ ದರದಲ್ಲಿ ರಸಗೊಬ್ಬರ ಒದಗಿಸಲು ಬದ್ದವಾಗಿದೆ ಈವರೆಗೆ ಮುಂದುವರೆದ ಮುಂಗಾರು ಹಂಗಾಮಿನಲ್ಲಿ ದೇಶಾದ್ಯಂತ ರೈತರಿಗೆ ಹೆಚ್ಚುವರಿ ಪ್ರಮಾಣದ ಗುಣಮಟ್ಟದ ರಸಗೊಬ್ಬರಗಳನ್ನು ಪೂರೈಸಲು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಸಮನ್ವಯತೆಯುಂದ ಕಾರ್ಯನಿರ್ವಹಿಸುತ್ತಿವೆ ಎಂದು ಹೇಳಿದ್ದಾರೆ

ಆದರೆ ಈ ವೇತನ ಪರಿಷ್ಕರಣೆ ಎಂಬಿಬಿಎಸ್ ಗುತ್ತಿಗೆ ವೈದ್ಯರ ಸೇವೆಯನ್ನು ಸಕ್ರಮಗೊಳಿಸುವ ಬೇಡಿಕೆಗೆ ಆಸ್ಪದ ನೀಡುವುದಿಲ್ಲ ಎಂದು ಆದೇಶ ಸ್ಪಷ್ಟಪಡಿಸಿದೆ ಲಾಕ್ಡೌನ್ ಸಂಕಷ್ಟದ ಸಮಯದಲ್ಲಿ ಪ್ರಧಾನ ಮಂತ್ರಿ ಗರೀಬ್ ಕಲ್ಹಾಣ್ ಅನ್ನ ಯೋಜನೆಯನ್ನು ಮುಂದಿನ ಐದು ತಿಂಗಳು ವಿಸ್ತರಣೆ ಮಾಡಿರುವುದು ಸಂತಸದ ಸಂಗತಿ ಎಂದು ಹಾವೇರಿ ಜಿಲ್ಲೆಯ ಸವಣೂರು ತಾಲ್ಲೂಕಿನ ಕಳಲಕೋಂಡ ಗ್ರಾಮದ ರಜೀಯಾ ರಾಜೇಸಾಬ ಸೂರಣಗಿ ಆಕಾಶವಾಣಿಗೆ ತಿಳಿಸಿದ್ದಾರೆ

ಆಗಸ್ಟ್ ತಿಂಗಳ ನಂತರವಷ್ಟೇ ಈ ಬಗ್ಗೆ ಚರ್ಚೆ ನಡೆಸುವುದಾಗಿ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವ ಎಸ್ಸುರೇಶ್ಕುಮಾರ್ ತುಮಕೂರಿನಲ್ಲಿಂದು ತಿಳಿಸಿದ್ದಾರೆ ಕೊರೊನಾ ಸೋಂಕು ಪ್ರಕರಣಗಳು ದಿನದಿಂದ ದಿನಕ್ಕೆ ಹೆಚ್ಚಳವಾಗುತ್ತಿದೆ ಹಾಗಾಗಿ ಶಾಲಾ ಆರಂಭ ದಿನದ ಕುರಿತು ನಾವ್ಯಾರು ಕೂಡ ಇನ್ನು ನಿರ್ಧಾರ ತೆಗೆದುಕೊಳ್ಳುವ ಸ್ಥಿತಿಯಲಿಲ್ಲ ಎಂದರು ಎಸ್ಎಸ್ಎಲ್ಸಿ ಪರೀಕ್ಷಾ ಕೇಂದ್ರಗಳಿಗೆ ಭೇಟ ನೀಡಿದ ಅವರು ಸುದ್ದಿಗಾರರೊಂದಿಗೆ ಮಾತನಾಡಿ ಮೊದಲ ಪಂತದಲ್ಲಿ ಪಿಯುಸಿ ಪ್ರೌಢಶಾಲೆಗಳನ್ನು ಆರಂಭಿಸಲಾಗುವುದು ನಂತರ ಮಾಧ್ಯಮಿಕ ಹಾಗೂ ಓರಿಯ ಪ್ರೌಢಮಿಕ ಶಾಲೆಗಳು ಬಳಿಕ ಪ್ರಾಥಮಿಕ ಶಾಲೆಗಳನ್ನು ಆರಂಭಿಸುವ ಬಗ್ಗೆ ಚಿಂತನೆ ನಡೆಸಲಾಗುತ್ತಿದೆ ಎಂದರು

ಗುಡುಗು ಮತ್ತು ಮಿಂಚಿನಿಂದ ಆಗುತ್ತಿರುವ ಸಾವು ಸೋವು ಕಡಿಮೆಗೊಳಿಸುವುದು ತಂತ್ರಾಂಶದ ಉದ್ದೇಶವಾಗಿದೆ

ಈ ಕುರಿತು ನಮ್ಮ ಪ್ರತಿನಿಧಿ ಡಿ

ಸಂಜಯ್ ಮಾಹಿತಿ ನೀಡಿದ್ದಾರೆ

ಪಕ್ಷವನ್ನು ಕಟ್ಟಿ ಬೆಳೆಸೋಣ ಎಂದು ನೂತನವಾಗಿ ಪದಗ್ರಹಣ ಮಾಡಿದ ಕೆಪಿಸಿಸಿ ಅಧ್ಯಕ್ಷ ಡಿ

ಶಿವಕುಮಾರ್ ಪಕ್ಷದ ಕಾರ್ಯಕರ್ತರಿಗೆ ಕಿವಿಮಾತು ಹೇಳಿದ್ದಾರೆ ಕೆಪಿಸಿಸಿ ಕಚೇರಿಯಲ್ಲಿಂದು ಅಧಿಕಾರ ಸ್ವೀಕರಿಸಿದ ನಂತರ ಸಭೆಯನ್ನುದ್ದೇಶಿ ಮಾತನಾಡಿ ನನಗೆ ಹಿಂಬಾಲಕರು ಬೇಡ ಯಾವುದೇ ಗುಂಪು ಜಾತಿ ಧರ್ಮದಲ್ಲಿ ನಂಬಿಕೆ ಇಲ್ಲ

ಕೇರಳ ಮಾದರಿಯಲ್ಲಿ ಎಲ್ಲಾ ನಾಯಕರು ಮೊದಲು ಭೂತ್ಮಟ್ಟದಿಂದ ಬರುವ ವ್ಯವಸ್ಥೆಯಾಗಬೇಕು ಅದನ್ನು ತಾವು ಅನುಸರಿಸುವುದಾಗಿ ಹೇಳಿದರು ವೇದಿಕೆಯಲ್ಲಿ ಕಾಂಗ್ರೆಸ್ ಶಾಸಕಾಂಗ ನಾಯಕ ಸಿದ್ದರಾಮಯ್ಯ ವಿಧಾನಪರಿಷತ್ ವಿಪಕ್ಷ ನಾಯಕ ಎಸ್

ಪಾಟೀಲ್ ರಾಜ್ಯಸಭಾ ಸದಸ್ಯ ಮಲ್ಲಿಕಾರ್ಜುನ ಖರ್ಗೆ ಮತ್ತಿತರರು ಉಪಸ್ಯಿತರಿದ್ದರು

ಚಿಕ್ಕಮಗಳೂರಿನಲ್ಲಿ ಆಯೋಜಿಸಿದ್ದ ಸಭೆಯಲ್ಲಿ ಮಾತನಾಡಿದ ಅವರು ಯುವ ಜನತೆ ಕೈಗಾರಿಕೆ ಸ್ಥಾಪಿಸಲು ಮುಂದಾದರೆ ಅಗತ್ಯ ಮಾರ್ಗದರ್ಶನದ ಜೊತೆಗೆ ವಿದ್ಯುತ್ ಸಂಪರ್ಕ ಮೂಲ ಸೌಕರ್ಯ ಕಲ್ಪಿಸಬೇಕು ಈ ಬಗ್ಗೆ ಅಧಿಕಾರಿಗಳು ನಿರ್ಲಕ್ಷ್ಯ ಧೋರಣೆ ತಾಳಬಾರದು ಎಂದರು ಮಾನಸಿಕ ಸ್ವಾಸ್ಥ ಸಲಕರಣೆಗಾಗಿ ಕೇಂದ್ರ ಸರ್ಕಾರ ತಂದಿರುವ ನೂತನ ಕಾನೂನು ಜಾರಿಗೆ ತರಲಾಗಿದೆ ಮಾನಸಿಕ ಸ್ವಾಸ್ವ ಕೇಂದ್ರದಲ್ಲಿ ರೋಗಿಗಳಿಗೆ ನೀಡುವ ಚಿಕಿತ್ಸೆ ಹಾಗೂ ನಂತರದ ಪರಿಣಾಮಗಳ ಬಗ್ಗೆಯೂ ರೋಗಿಗಳ ಪೋಷಕರು ನೀಡುವ ದೂರುಗಳನ್ನು ದಾಖಲು ಮಾಡುವ ವೆಬ್ಪೋರ್ಟ್ಲ್ನ್ನು ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಇತ್ತೀಚೆಗೆ ಬಿಡುಗಡೆ ಮಾಡಿದರು ಈ ಕುರಿತು ನಿಮ್ವಾನ್ಸ್ ಸಂಸ್ವೆಯ ನಿರ್ದೇತಕ ಡಾ ಗಂಗಾಧರ್ ಆಕಾಶವಾಣಿಗೆ ಮಾಹಿತಿ ನೀಡಿ ರೋಗಿಯೂ ಪಡೆದಿರುವ ಚಿಕಿತ್ಸೆಯ ಪೂರ್ಣ ಮಾಹಿತಿಯನ್ನು ಆಧುನಿಕ ತಂತ್ರಜ್ವಾನದ ಮೂಲಕ ದಾಖಲು ಮಾಡಿಕೊಂಡು ರೋಗ ಮತ್ತೊಮ್ನೆ ಕಾಣಿಸಿಕೊಂಡಲ್ಲಿ ಚಿಕಿತ್ಸೆ ನೀಡಲು ಸಹಕಾರಿಯಾಗಲಿದೆ ಎಂದರು

ಕರಾವಳಿಯ ಪಲವು ಪ್ರದೇಶಗಳಲ್ಲಿ ಮಳೆಯಾಗಿದೆ

ಬೆಂಗಳೂರು ಸುತ್ತಮುತ್ತ ಸಾಮಾನ್ಯ ಮೋಡ ಕವಿದ ವಾತಾವರಣ

ಈ ನಡುವೆ ಹಾವೇರಿ ವಿಜಯಪುರ ಚಿಕ್ಕಬಳ್ದಾಪುರ ಹಾಸನ ಕೊಡಗು ಶಿವಮೊಗ್ಗ ತುಮಕೂರು ಕೋಲಾರ ಬೀದರ್ ಧಾರವಾಡ ಗದಗ ಕಲಬುರಗಿ ಜಿಲ್ಲೆಗಳಲ್ಲಿ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಿದೆ ಈ ಕುರಿತು ಹವಾಮಾನ ಇಲಾಖೆಯ ವಿಜ್ಞಾನಿ ಸಿ ಎಸ್ ಪಾಟೀಲ್ ಮಾಹಿತಿ ನೀಡಿದ್ದಾರೆ